ಭಾರತ ಅಮೆರಿಕ ಸಾಂಸ್ಕತಿಕ ಬಂಧ ಬಿಂಬಿಸುವ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ

ಅಮೆರಿಕದಲ್ಲಿ ನೆಲೆಸಿರುವ ಭಾರತ ಮೂಲದ ಸಮುದಾಯ ಆ ದೇಶಕ್ಕೆ ನೀಡಿರುವ ಕೊಡುಗೆಗಳ ಅನಾವರಣವಾಗಲಿದೆ ಹ್ಲೂಸ್ಸನ್ನಲ್ಲಿನ ಒಂದು ಸಾವಿರಕ್ಕೂ ಹೆಚ್ಚು ಗುಜರಾತಿಯರು ಪಾರಂಪರಿಕ ಗುಜರಾತಿ ದಾಂಡಿಯ ನ್ನತ್ನ ಪ್ರದರ್ತಿಸಲಿದ್ದಾರೆ ಎನ್ಆರ್ಜಿ ಕ್ರೀಡಾಂಗಣ ಜನರಿಂದ ಕಿಕ್ಕಿರಿದಿದ್ದು ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗುತ್ತಿವೆ ಪ್ರಧಾನಮಂತ್ರಿ ಭಾಷಣ ಕೇಳಲು ಜನರು ಉತ್ಸುಕರಾಗಿದ್ದಾರೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಹೌಡಿ ಮೋದಿ ಕಾರ್ಯಕ್ರಮದ ನಂತರ ಶ್ರಧಾನಮಂತ್ರಿ ಗಾಂಧಿ ಸಂಗ್ರಹಾಲಯಕ್ಕೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ

ಭಾರತದಲ್ಲಿ ಸುಗಮ ವ್ಯಾಪಾರ ನಡೆಸಲು ಗಮನಾರ್ಹ ಬದಲಾವಣೆಯಾಗಿರುವುದನ್ನು ಉಲ್ಲೇಖಿಸಿದ ಸಿಇಒಗಳು ಆರ್ಥಿಕ ಕ್ಷೇತ್ರದಲ್ಲಿದ್ದ ಕಟ್ಟುಪಾಡುಗಳನ್ನು ಸುಧಾರಿಸಲು ಕಾರ್ಮೊರೇಟ್ ಸಂಸ್ಥೆಗಳ ತೆರಿಗೆ ಕಡಿತ ಸೇರಿದಂತೆ ಭಾರತ ಸರ್ಕಾರ ಇತ್ತೀಚೆಗೆ ಕೈಗೊಂಡ ಕ್ರಮಗಳನ್ನು ಶ್ಲಾಘಿಸಿದರು ಸಿಇಒಗಳು ಭಾರತದಲ್ಲಿ ಹೂಡಿಕೆಯನ್ನು ಹೆಚ್ಚಿಸಲು ಉತ್ಸುಕರಾಗಿದ್ಲು ಈ ವಲಯದ ನಿಯಮಾವಳಗಳನ್ನು ಸಡಿಲಗೊಳಿಸಿರುವ ಭಾರತ ಸರ್ಕಾರದ ಕ್ರಮದ ಬಗ್ಗೆ ಮೆಚ್ಚುಗೆ ವ್ವಕ್ಷಪಡಿಸಿದ್ದಾರೆ ಎಂದು ವಿದೇಶಾಂಗ ವ್ವವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ ಟೆಲ್ಲೂರಿಯನ್ ಪೆರಾಟ್ ಗ್ರೂಪ್ ಮತ್ತು ಹಿಲ್ವುಡ್ ಎಕ್ಷೋನ್ ಮೊಬ್ಲೆಲ್ ಏರ್ ಪ್ರಾಡೆಕ್ಟ್ ಬೆಕರ್ ಹಗ್ಸ್ ಬಿಪಿ ಪಿಎಲ್ಸಿ ಹಾಗೂ ಎಮರ್ಸನ್ ಎಲೆಕ್ಟಿಕ್ ಸೇರಿದಂತೆ ಹಲವು ಸಂಸ್ಟೆಗಳ ಸಿಇಒಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಲೂಸ್ಲನ್ನಲ್ಲಿಂದು ಸಿಖ್ ಸಮುದಾಯ ಮತ್ತು ಕಾಶ್ವೀರಿ ಪಂಡಿತರನ್ನು ಭೇಟಿ ಮಾಡಿದರು ಭಾರತದ ಅಭಿವೃದ್ಧಿಗೆ ಅವರ ಉತ್ಸುಕತೆ ಕಂಡು ಹರ್ಷವಾಗಿದೆ ಅವರೊಂದಿಗೆ ಉತ್ತಮ ಸಂವಾದ ನಡೆಯಿತು ಎಂದು ಪ್ರಧಾನಿ ಮೋದಿ ಸರಣಿ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಸಂವಾದದ ಸಂದರ್ಭದಲ್ಲಿ ಭಾರತ ಸರ್ಕಾರದ ಮಹತ್ವದ ನಿಧಾರಗಳಿಗೆ ಅವರು ಮೋದಿ ಅವರನ್ನು ಅಭಿನಂದಿಸಿದರು ಶ್ರಧಾನಮಂತ್ರಿ ಕಾಶ್ಮೀರಿ ಪಂಡಿತರ ನಿಯೋಗದೊಂದಿಗೂ ವಿಶೇಷ ಮಾತುಕತೆ ನಡೆಸಿದರು ಭಾರತದ ಸಬಲೀಕರಣಕ್ಕೆ ಸರ್ಕಾರದ ಕ್ರಮಗಳಿಗೆ ಅವರೂ ಸಹ ಬೆಂಬಲ ವ್ಯಕ್ತಪಡಿಸಿದರು ದಾವೋದಿ ಬೋಹ್ತಾ ಸಮುದಾಯದೊಂದಿಗೂ ಮಾತುಕತೆಗೆ ಸಮಯ ದೊರೆತಿದ್ಲು ಅನೇಕ ವಿಷಯಗಳನ್ನು ಚರ್ಚಿಸಲಾಯಿತು ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ

ಧನೋವಾ ಹೇಳಿದ್ದಾರೆ ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಬಹುಪಾತ್ರ ನಿರ್ವಹಿಸಬಲ್ಲ ಯುದ್ದ ವಿಮಾನಗಳ ಸೇರ್ಪಡೆ ನಂತರ ಭಾರತದ ವಾಯುಶಕ್ತಿಯನ್ನು ಸಮೀಕರಿಸಬಹುದಾದ ಸಾಮರ್ಥ್ಯದ ಶಕ್ತಿಗಳಿರುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು ಭಾರತೀಯ ವಾಯುಪಡೆಯಲ್ಲಿ ಪ್ಲೆಲೆಟ್ಗಳ ಕೊರತೆಯಿಲ್ಲ ಎಂದೂ ಸಹ ಧನೋವಾ ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪಮಿರ್ಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ನಾಳೆ ನಡೆಯಲಿರುವ ಉಪಚುನಾವಣೆಗೆ ಎಲ್ಲಾ ಸಿದ್ದತೆಗಳು ಪೂರ್ಣಗೊಂಡಿವೆ

ಸುಗಮ ಮತದಾನಕ್ಕೆ ಸಕಲ ಸಿದ್ದತೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಅಭಿಷೇಕ್ ಪ್ರಕಾಶ್ ಹೇಳಿದ್ದಾರೆ

ಮುಂದೈನಲ್ಲಿ ವಿತೇಷ ಉಪನ್ನಾಸ ನೀಡಿದ ಅವರು ಜಮ್ನು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನ ರದ್ದುಪಡಿಸಿರುವ ನಿರ್ಧಾರವನ್ನು ಸಮರ್ಥಿಸಿಕೊಂಡರು ಮಹಾರಾಷ್ವದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಚಾಲನೆ ನೀಡಿದರು

ತಮ್ಮ ಸರ್ಕಾರ ಈ ವಿಧಿ ರದ್ದುಪಡಿಸುವ ದಿಟ್ಟ ನಿರ್ಧಾರ ಕೈಗೊಂಡಿದೆ ಎಂದರು

ಬದಲಿಗೆ ಅದು ಭಯೋತ್ವಾದನೆ ಹರಡಲು ಮತ್ತು ಸಮಾಜ ವಿರೋಧಿ ಚಟುವಟಕೆಗಳಿಗೆ ಪೂರಕವಾಗಿದೆ ಎಂದರು ಕಾಶ್ಮೀರವನ್ನು ಈ ಹಿಂದೆ ಆಳಿದವರು ಅಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಸ್ವಾಪಿಸಲು ಅವಕಾಶ ನೀಡಿರಲಿಲ್ಲ ಎಂದು ಅಮಿತ್ ಶಾ ಆರೋಪಿಸಿದ್ದಾರೆ

ಭವಿಷ್ಣದ ದಿನಗಳಲ್ಲಿ ಕಾಶ್ನೀರದಲ್ಲಿ ಆಶಾಂತಿಯ ವಾತಾವರಣ ಇರುವುದಿಲ್ಲ ಮತ್ತು ಭಯೋತ್ವಾದನೆ ಅಂತ್ಯವಾಗುತ್ತದೆ ಎಂದು ಅಮಿತ್ ಶಾ ಭರವಸೆ ನೀಡಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಕುರಿತಂತೆ ಮಾತ್ರ ಪಾಕಿಸ್ತಾನದೊಂದಿಗೆ ಮಾತುಕತೆ ಎಂದು ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ

ಜಮ್ನು ಕಾಶ್ಮೀರಕ್ಷೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನ ರದ್ದು ನಿರ್ಧಾರ ಹಿಂಪಡೆಯುವಂತೆ ಆಗ್ರಹಿಸಿ ಪಾಕಿಸ್ತಾನ ಅಂತಾರಾಷ್ಟೀಯ ಸಮುದಾಯದ ಕದ ತಟ್ಲದರೂ ಯಾವುದೇ ದೇಶ ಬೆಂಬಲ ನೀಡಲಿಲ್ಲ ಎಂದು ಅವರು ಹೇಳಿದರು ಪಾಕಿಸ್ತಾನ ಶ್ರಧಾನಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭೇಟ ನೀಡಿ ಅಲ್ಲಿನ ಜನತೆ ಭಾರತ ಪಾಕ್ ಗಡಿಗೆ ಹೋಗದಂತೆ ಮುನ್ನೆಚ್ವರಿಕೆ ನೀಡಿರುವುದು ಉತ್ತಮ ಸಂಗತಿ ಏಕೆಂದರೆ ಅವರು ಮತ್ತೆ ಪಾಕಿಸ್ತಾನಕ್ಕೆ ಹೋಗಲು ಸಾಧ್ಯವಿಲ್ಲ

ಯಾವುದೇ ಧಾರ್ಮಿಕ ಅಥವಾ ಭೌಗೋಳಕ ವಿಷಯವನ್ನು ಪರಿಗಣಿಸದೇ ಜಮ್ನು ಮತ್ತು ಕಾಶ್ಮೀರವನ್ನು ಹಿಂದೆಂದಿಗಿಂತಲೂ ಅಭಿವ್ಯದ್ದಿಪಡಿಸಲು ನರೇಂದ್ರ ಮೋದಿ ಅವರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಆದರೆ ಅವರು ಟೋಕಿಯೊ ಒಲಿಂಪಿಕ್ಸೆಗೆ ಅರ್ಹತೆ ಪಡೆಯಲು ಇದು ನೆರವಾಗಲಿಲ್ಲ

ಟಾಸ್ ಗೆದ್ದ ಭಾರತ ಬ್ಲಾಟಿಂಗ್ ಆಯ್ಲಿ ಮಾಡಿಕೊಂಡಿದೆ